ವಿಧಾನ ಪರಿಷತ್ನ ನಾಲ್ತು ಸ್ಥಾನಗಳ ಚುನಾವಣೆಗೆ ಅಧಿಸೂಚನೆ ಪ್ರಕಟ ನಾಮಪತ್ರ ಸಲ್ಲಿಕೆ ಆರಂಭ

ಇಂದು ಅಂತಾರಾಷ್ಟೀಯ ಕಾಫಿ ದಿನ ಚಿಕ್ಕಮಗಳೂರು ಕೊಡಗಿನಲ್ಲಿ ವಿಶೇಷ ಕಾರ್ಯಕ್ರಮ

ಕೊಪ್ಪಳ ಗದಗ ಸೇರಿದಂತೆ ರಾಜ್ಗದ ಹಲವೆಡೆ ಭಾರೀ ಮಳೆ

ಸುರೇಶ್ ಕುಮಾರ್ ಹೇಳಿದ್ದಾರೆ ಈ ಕುರಿತಂತೆ ಶಿಕ್ಷಣ ವಲಯದ ಭಾಗಿದಾರರೊಂದಿಗೆ ಸಮಾಲೋಚನಾ ಪ್ರಕ್ರಿಯೆ ನಡೆಯುತ್ತಿದೆ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಪೋಷಕರ ಆತಂಕ ಆಧರಿಸಿ ಸರ್ಕಾರ ನಿರ್ಧರಿಸಲಿದೆ ಎಂದು ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಉನ್ನತ ಶಿಕ್ಷಣ ಖಾತೆ ಸಚಿವರೂ ಆದ ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ವನಾರಾಯಣ ಮಾತನಾಡಿ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಬಗ್ಗೆ ಶೀಘದಲ್ಲೇ ಸ್ವಷ್ಷ ಮಾಹಿತಿಯನ್ನು ಸರಕಾರ ನೀಡಲಿದೆ ಎಂದು ತಿಳಿಸಿದ್ದಾರೆ ಕಾಲೇಜುಗಳ ಆರಂಭಕ್ಕೆ ಸಂಬಂಧಿಸಿ ಯುಜಿಸಿ ಈಗಾಗಲೇ ಮಾರ್ಗಸೂಚಿಯನ್ನು ನೀಡಿದೆ ಅದರಂತೆ ಸರಕಾರ ಎಲ್ಲ ಸಿದ್ದತೆಗಳನ್ನೂ ಮಾಡಿಕೊಳ್ಳುತ್ತಿದೆ ಈ ಬಗ್ಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶ್ ಕುಮಾರ್ ಅವರ ಜತೆಗೂ ಚರ್ಚೆ ನಡೆಸಿದ ನಂತರ ಸ್ವಹ್ಷ ಮಾಹಿತಿ ನೀಡಲಾಗುವುದು ಎಂದರು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಯಾವುದೇ ಸಮಸ್ಥೆ ಆಗದಂತೆ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಕೈಕ್ಷಣಿಕ ಚಟುವಟಿಕೆಗಳನ್ನು ಆರಂಭಿಸಲಾಗಿದೆ ಅದರ ಮುಂದುವರೆದ ಭಾಗವಾಗಿ ವಿದ್ಯಾರ್ಥಿಗಳು ತಾಲೆ ಕಾಲೇಜಿಗೆ ಎಂದಿನಿಂದ ಹಾಜರಾಗಬೇಕು ಎಂಬ ಬಗ್ಗೆ ಸಂಬಂಧಿತರ ಜತೆ ಚರ್ಚೆ ಮಾಡಲಾಗುವುದು ಎಂದು ಉಪ ಮುಖ್ಯಮಂತ್ರಿ ಹೇಳಿದರು

ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಗೆ ಎಲ್ಲಾ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಬೆಳಗಾವಿ ಪ್ರಾದೇಶಕ ಆಯುತ್ತರಾದ ಅಮ್ಜಾನ್ ಆದಿತ್ತ ಬಿಸ್ನಾಸ್ ತಿಳಿಸಿದ್ದಾರೆ

ಒಂದು ಸಾವಿರ ಮತದಾರಿಗೆ ಒಂದರಂತೆ ಮತಗಟ್ಟೆಯನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಡಾ ಹರೀಶಕುಮಾರ ತಿಳಿಸಿದ್ದಾರೆ

ಕಾಫಿ ಭಾರತದ ಅತೀ ದೊಡ್ಡ ಉದ್ದಮಗಳಲ್ಲಿ ಒಂದು ವಿದೇಶಗಳಲ್ಲಿ ಕಾಫಿಯ ಉತ್ಪನ್ನ ಆರಂಭವಾದರು ಕೂಡ ಭಾರತದಲ್ಲಿ ಕಾಫಿ ಉಗಮವಾಗಿದ್ದು ಕರ್ನಾಟಕದ ಚಿಕ್ಕಮಗಳೂರಿನಿಂದ

ಈ ಬಗ್ಗೆ ನಮ್ಮ ಜಿಲ್ಲಾ ಪ್ರತಿನಿಧಿ ಹೆಟ್ಟಿನ ಮಾಹಿತಿ ನೀಡಿದ್ದಾರೆ

ಶನಿವಾರಸಂತೆಯಲ್ಲಿ ರೋಟರಿ ಕ್ಷಬ್ ಮತ್ತು ಬೆಳೆಗಾರ ಸಂಘಟನೆ ವತಿಯಿಂದ ಕಾಫಿ ದಿನಾಚರಣೆಯನ್ನು ಕಾಫಿ ವಿತರಿಸುವ ಮೂಲಕ ಆಚರಿಸಲಾಯಿತು ಅಂತಾರಾಷ್ಷೀಯ ಮಾರುಕಟ್ಟೆಯನ್ನೇ ಕಾಫಿ ವಹಿವಾಟಿಗೆ ಅವಲಂಭಿಸಿರುವುದರಿಂದ ಕಾಫಿಗೆ ಸೂಕ್ತ ಬೆಲೆ ದೊರಕುತ್ತಿಲ್ಲ ಭಾರತದಲ್ಲಿಯೇ ಆಂತರಿಕ ಬಳಕೆ ಹೆಚ್ಚಾದರೆ ಸ್ವಳೀಯವಾಗಿ ಬೆಳೆಯುವ ಕಾಫಿಗೆ ಯೋಗ್ಯ ಬೆಲೆ ದೊರಕಲು ಸಾಧ್ಯವಿದೆ ಎಂದು ಕಾಫಿ ವಿಶ್ಲೇಷಕರ ಅನಿಸಿಕೆ ಉಲ್ಲೇಖಿಸಿ ನಮ್ಮ ಕೊಡಗು ಪ್ರತಿನಿಧಿ ಅನಿಲ್ ಎಚ್

ವರದಿ ಮಾಡಿದ್ದಾರೆ

ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ವಾಸನ ನವ ಬೂದಿಹಾಳ ಗ್ರಾಮಕ್ಷೆ ನೀರು ಸುಗ್ಗಿದ್ದರಿಂದ ಜನರು ರಾತ್ರಿಯಿಡಿ ಜಾಗರಣೆ ಮಾಡುವಂತಾಗಿದೆ ಈ ಬಗ್ಗೆ ನಮ್ನ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಪಲವೆಡ ರಸ್ತೆ ಸಂಪರ್ಕ ಕಡಿತವಾಗಿದೆ ಈ ಬಗ್ಗೆ ನಮ್ಮ ಜೆಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಸಂಘ ಸಂಸ್ಥೆಗಳು ಕಾರ್ಪೊರೇಟ್ ಕಂಪನಿಗಳು ಪಳೆಯ ವಿದ್ಯಾರ್ಥಿಗಳು ಗ್ರಾಮಸ್ವರು ತಾವು ಓದಿದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ ಎಂದು ಪಾವೇರಿ ಡಿಡಿಪಿಐ ಅಂದಾನಪ್ಪ ವಡಗೇರಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಹಿರಿಯ ನಾಗರಿಕರ ಅನುಭವ ಮತ್ತು ಜ್ವಾನ ಸಂಪತ್ತನ್ನು ಗೌರವಿಸುವ ಉದ್ದೇತದಿಂದ ಈ ದಿನವನ್ನು ಷಲವು ದೇಶಗಳಲ್ಲಿ ಆಚರಿಸಲಾಗುವುದು

ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ವಿಶ್ವ ಹಿರಿಯ ನಾಗರಿಕರ ಆರ್ಕೆಕ ದಿನ ಹಾಗೂ ವಿಶ್ವ ಹೃದಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಬಿ ತ್ರೀರಾಮುಲು ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗೆ ಉತ್ತಮ ಚಿಕಿತ್ಸೆ ಹಾಗೂ ಸೌಲಭ್ಯಗಳನ್ನು ಒದಗಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ನಿಕೊಂಡಿದೆ ರಕ್ತದೊತ್ತಡ ನಿಯಂತ್ರಣಕ್ಕಾಗಿ ಇಂದಿನಿಂದ ರಾಯಚೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರತ ಒತ್ತಡ ನಿಯಂತ್ರಣ ಉಪಕ್ರಮ ಐಎಚ್ಸಿಐ ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು ಕೇಂದ್ರದ ಆಹಾರ ಭದ್ರತಾ ಯೋಜನೆಯಡಿ ಕರ್ನಾಟಕ ರಾಜ್ಯ ಆಹಾರ ಆಯೋಗವು ಮೊಟ್ಟಮೊದಲ ಬಾರಿಗೆ ಅದಾಲತ್ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದು ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಾಲನೆ ನೀಡಲಾಗುವುದು ಎಂದು ಆಯೋಗದ ಅಧ್ಯಕ್ಷ ಹೆಚ್

ಅವರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು

ವಿ

ಇನ್ನೆರೆಡು ತಿಂಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯ್ತಿಗಳಲ್ಲಿ ಫನತ್ಯಾದ್ಯ ಘಟಕಗಳನ್ನು ಆರಂಭಿಸಲು ಕ್ರಮವಹಿಸಲಾಗುವುದು ಎಂದು ಜಿಲ್ಲಾ ಪಂಚಾಯ್ತಿ ಉಪ ಕಾರ್ಯದರ್ಶಿ ಜಾನಕಿರಾಂ ಹೇಳಿದ್ದಾರೆ ಗ್ರಾಮಗಳ ಅಭಿವೃದ್ಧಿಯ ಆಧಾರದಲ್ಲಿ ಪ್ರತಿ ವರ್ಷ ಸರ್ಕಾರದಿಂದ ಮಹಾತ್ಮ ಗಾಂಧೀಜಿ ಜನ್ದದಿನದಂದು ಗಾಂಧಿ ಗ್ರಾಮ ಪುರಸ್ಕಾರ ನೀಡಲಾಗುತ್ತದೆ ಈ ಪುರಸ್ಕಾರಕ್ಷೆ ಮೂರನೇ ಬಾರಿಗೆ ಆಯ್ಕೆಯಾಗುವ ಮೂಲಕ ಧಾರವಾಡ ಜಲ್ಲೆ ಕುಂದಗೋಳ ತಾಲೂಕಿನ ಕುಬಿಹಾಳ ಗ್ರಾಮ ಜಲ್ಲಿಗೆ ಕೀರ್ತಿ ತಂದಿದೆ ಎಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ತಿವಲಿಂಗಪ್ಪ ಸವನೂರು ಅಕಾಶವಾಣಿಗೆ ತಿಳಿಸಿದ್ದಾರೆ